ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಪಶ್ಚಿಮ ಬಂಗಾಳ ಮಹಾರಾಷ್ಷ ಪಂಜಾಬ್ ಬಿಹಾರ ಗುಜರಾತ್ ತೆಲಂಗಾಣ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಕರ್ನಾ ಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪರವಾಗಿ ಉಪಮುಖ್ಯಮಂತ್ರಿ ಡಾ

ಅಶ್ವತ್ಸನಾರಾಯಣ ಸಚಿವ ಡಾ

ಸುಧಾಕರ್ ಸಭೆಯಲ್ಲಿ ಪಾಲ್ಗೊಂಡು ರಾಜ್ಯದಲ್ಲಿನ ಕೋವಿಡ್ ಪರಿಸ್ಥಿತಿ ಮತ್ತು ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳ ಕುರಿತು ಪ್ರಧಾನಮಂತ್ರಿಯವರಿಗೆ ಮಾಹಿತಿ ನೀಡಿದರು ಲಸಿಕೆ ನೀಡಿಕೆ ಕುರಿತ ನೀತಿ ಆಯೋಗದ ಸದಸ್ಯ ಡಾ

ರಾಜ್ಯ ಸರ್ಕಾರಗಳು ಹಾಗೂ ಲಸಿಕೆ ತಯಾರಕರು ಸೇರಿದಂತೆ ಸಂಬಂಧಿಸಿದ ಎಲ್ಲರೊಂದಿಗೆ ಸಮಿತಿ ಸಮಾಲೋಚನೆ ನಡೆಸುವುದು ಕೋವಿಡ್ ಪ್ರಕರಣಗಳ ಸಂಖ್ಯೆ ದಿಢೀರ್ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕು ಪರಡುವಿಕೆ ತಡೆಯುವ ಕ್ರಮವಾಗಿ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ನಿಕೋಬಾರ್ನಲ್ಲಿ ಇಂದು ಮಧ್ಯರಾತ್ರಿಯಿಂದ ಒಂದು ವಾರ ಭಾಗಶಃ ಲಾಕ್ಡೌನ್ ಫೋಷಿಸಲಾಗಿದೆ ಲಾಕ್ಡೌನ್ನನ್ನು ಕಟ್ಟುನಿಟ್ನಾಗಿ ಜಾರಿಗೊಳಿಸುವಂತೆ ಎಲ್ಲಾ ಮೂರು ಜಿಲ್ಲಾಡಳಿತಗಳಿಗೆ ಆದೇಶ ಹೊರಡಿಸಲಾಗಿದೆ ಎಂದು ಮುಖ್ಯ ಕಾರ್ಯದರ್ತಿ ಚೇನತ್ ಬಿ ಸಾಂಗಯ್ ತಿಳಿಸಿದ್ದಾರೆ ದಿನಸಿ ಅಂಗಡಿ ಔಷಧ ಅಂಗಡಿ ತರಕಾರಿ ಮೀನು ಮತ್ತು ಮಾಂಸದ ಅಂಗಡಿಗಳು ಹಾಗೂ ಪೆಟ್ರೋಲ್ ಬಂಕ್ಗಳು ಲಾಕ್ಡೌನ್ನಿಂದ ವಿನಾಯಿತಿ ಪಡೆದಿವೆ ಎಂದು ಅವರು ಹೇಳಿದ್ದಾರೆ ಭಾರತದಲ್ಲಿ ಕೊರೊನಾ ಸೋಂಕು ಪರಡುವಿಕೆ ನಿಯಂತ್ರಣದಲ್ಲಿದ್ದು ದೇಶದಲ್ಲಿ ಕೊರೊನಾ ಸೋಂಕಿನಿಂದ ಚೇತರಿಕೆಯ ಪ್ರಮಾಣ ಹೆಚ್ಚಾಗುತ್ತಿದೆ

ಕರೊನಾ ವ್ಲೆರಸ್ ಪ್ರಕರಣಗಳು ತೀವ್ರವಾಗಿರುವ ಬಾಂಗ್ಲಾದೇಶದಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳ ಭಾಗವಾಗಿ ಅಲ್ಲಿನ ಸರ್ಕಾರ ಮತ್ತಷ್ಟು ನಿರ್ಬಂಧಗಳನ್ನು ಹೇರಿದೆ ಮುಖಗವಸು ಧರಿಸದ ಮತ್ತು ಮಾರ್ಗಸೂಚಿಗಳನ್ನು ಪಾಲಿಸದ ಜನರನ್ನು ಪತ್ತೆ ಮಾಡಿ ಸಂಚಾರಿ ನ್ನಾಯಾಲಯಗಳ ಮೂಲಕ ದಂಡ ವಿಧಿಸಲು ಸ್ನಳೀಯ ಆಡಳತಗಳಿಗೆ ಸರ್ಕಾರ ಸೂಚಿಸಿದೆ ಸೋಂಕಿನಿಂದ ರಕ್ಷಿಸಿಕೊಳ್ಳಲು ಮುಖಗವಸು ಧರಿಸುವುದರ ಅಗತ್ಯತೆ ಕುರಿತು ಜಾಗ್ಯತಿ ಕಾರ್ಯಕ್ರಮಗಳನ್ನು ಹೆಚ್ಚಿಸುವಂತೆ ಸರ್ಕಾರಿ ಇಲಾಖೆಗಳಿಗೆ ಸೂಚಿಸಲಾಗಿದೆ

ಇಂದು ಶ್ರೀ ಕೃಷ್ಣ ಜನ್ವಾಷ್ಟಮಿ ಮಥುರಾ ಹಾಗೂ ಕರ್ನಾಟಕದ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಇಂದು ಮತ್ತು ನಾಳೆ ವಿಶೇಷ ಪೂಜಾ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಬಾರಿ ಕೊರೊನಾ ವೈರಸ್ನಿಂದಾಗಿ ಸಂಭ್ರಮದಿಂದ ಆಚರಿಸುವುದಿಲ್ಲ ಇದರ ಬದಲಿಗೆ ತ್ರೀಕೃಷ್ಣ ಲೀಲೋತ್ಸವ ನಡೆಯಲಿದೆ ಎಂದು ಉಡುಪಿ ತ್ರೀ ಕೃಷ್ಣ ಮಠದ ಮೂಲಗಳು ತಿಳಿಸಿವೆ ಮಕ್ಕಳಿಗೆ ವಿಶೇಷ ಕೃಷ್ಣ ವೇಷ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಆದರೆ ಕೊರೊನಾ ಸೋಂಕು ಹಿನ್ನೆಲೆಯಲ್ಲಿ ಮಕ್ಕಳಿಗೆ ವೇಷಭೂಷಣ ತೊಡಿಸಿ ಫೋಟೋಗಳನ್ನು ಆನ್ಲೈನ್ನಲ್ಲಿಯೇ ಕಳುಹಿಸಿಕೊಡಲು ಕೋರಲಾಗಿದೆ ದೇಶ ಹಾಗೂ ಕರ್ನಾಟಕದ ವಿವಿಧ ಮಠಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಜಿಕೊಳ್ಳಲಾಗಿದೆ ಆದರೆ ಕೊರೊನಾ ಆತಂಕದ ಹಿನ್ನೆಲೆಯಲ್ಲಿ ಹೆಚ್ಚಿನ ಭಕ್ತರಿಗೆ ಅವಕಾಶ ಕಲ್ಪಿಸಿಲ್ಲ ಮಠದ ಆಯ್ದ ಕೆಲವರು ಮಾತ್ರ ಪಾಲ್ಗೊಳ್ಳುವ ಮೂಲಕ ವಿಶೇಷ ಮೂಜೆ ಕೈಗೊಳ್ಳಲಾಗುತ್ತಿದೆ

ಆರೋಗ್ಯ ಮತ್ತು ಶಿಕ್ಷಣ ಕುರಿತ ಆತ್ನಿರ್ಭರ್ ವೆಬಿನಾರ್ನಲ್ಲಿ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪ್ರೋಖ್ರಿಯಲ್ ನಿಶಾಂಕ್ ಮಾತನಾಡಿದರು ಮೂರು ದಶಕಗಳ ಕಾಲ ಅಸ್ತಿತ್ವದಲ್ಲಿದ್ದ ಎಲ್ಲ ಪರಿಕಲ್ಪನೆಗಳನ್ನು ಪುನಾರೂಪಿಸಿ ಅತ್ಯುತ್ತಮ ಜಾಗತಿಕ ಶಿಕ್ಷಣ ಗುಣಮಟ್ಟಕ್ಕೆ ನಿಕಟವಾಗಿಸುವ ಉದ್ದೇಶವನ್ನು ಶಿಕ್ಷಣ ನೀತಿ ಹೊಂದಿದೆ ಎಂದರು ರಾಷ್ಟೀಯ ಶಿಕ್ಷಣ ನೀತಿ ಸಂಪ್ರದಾಯ ಹಾಗೂ ಅಂತರ್ ಶಿಸ್ತೀಯ ಪ್ರಯತ್ನಗಳ ನಡುವಣ ಸಮತೋಲನ ಕಾಪಾಡಿಕೊಂಡಿದೆ ಈ ಹೊಸ ಶಿಕ್ಷಣನೀತಿ ಸ್ಪಷ್ಟ ದೂರದೃಷ್ಟಿ ಹೊಂದಿದ್ದು ಗುರಿಗಳನ್ನು ವಿವರಿಸಿದೆ ಎಂದು ವರು ಹೇಳಿದರು ಲಾಕ್ಡೌನ್ ಅವಧಿಯಲ್ಲಿ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರಗತಿ ಮೊಟಾಕಾಗದಂತೆ ತಂತ್ರಜ್ಞಾನ ಆಧಾರಿತ ಕಲಿಕೆಗೆ ಅವಕಾಶ ಕಲ್ಪಿಸುವ ಮೂಲಕ ಕ್ರಿಯಾತ್ಮಕ ಯೋಜನೆಯನ್ನು ಜಾರಿಗೊಳಿಸಿದೆ ಎಂದು ಸಚಿವ ಪೋಖ್ರಿಯಾಲ್ ಹೇಳಿದರು ಶಿಕ್ಷಣ ನೀತಿಯಲ್ಲಿ ಪ್ರಸ್ತಾಪಿಸಿರುವ ಸುಧಾರಣೆಗಳನ್ನು ಕೇಂದ್ರ ಮತ್ತು ರಾಜ್ಯಗಳ ಸಹಯೋಗದಿಂದ ಮಾತ್ರ ಅನುಷ್ಠಾನಗೊಳಿಸಬೇಕಿದೆ ಎಂದು ಸಚಿವ ರಮೇಶ್ ಪೋಖ್ರಿಯಲ್ ನಿಶಾಂಕ್ ತಿಳಿಸಿದರು ಉಪ ರಾಷ್ಟಪತಿಯಾಗಿ ಮೂರು ವರ್ಷ ಅಧಿಕಾರ ಪೂರ್ಣಗೊಳಿಸಿರುವ ಎಂ ವೆಂಕಯ್ದನಾಯ್ಡು ಅವರಿಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಶುಭ ಹಾರೈಸಿದ್ದಾರೆ ಕಟ್ಟಕಡೆಯ ವ್ಯಕ್ತಿಯವರೆಗೂ ವೆಂಕಯ್ಯನಾಯ್ಡ ಅವರ ನಾಡಿ ಮಿಡಿತ ಮತ್ತು ಸಾರ್ವಜನಿಕ ಜೇವನದಲ್ಲಿ ಅವರ ನಡಾವಳಿ ಸದಾ ಎಲ್ಲರಿಗೂ ಸ್ಪೂರ್ತಿಯಾಗಿದೆ ಉಪರಾಷ್ಟಪತಿಯಾಗಿ ಎಂ ವೆಂಕಯ್ಯನಾಯ್ಡು ತ್ರೀಯಾತೀಲರಾಗಿ ರಾಷ್ಟ ನಿರ್ಮಾಣಕ್ಕೆ ತಮ್ದದೇ ಕೊಡುಗೆ ನೀಡಿದ್ದಾರೆ ರಾಜ್ಯ ಸಭೆಯ ಸಭಾಪತಿಗಳಾಗಿ ಅವರು ಸದನದ ಕಾರ್ಯಕಲಾಪಗಳನ್ನು ಕಾರ್ಯಬದ್ದವಾಗಿ ನಿರ್ವಹಿಸಿರುವುದು ಎಲ್ಲರ ಮನ್ನಣೆಗಳಿಸಿದೆ ಎಂದು ರಾಷ್ಟಪತಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಇಂದು ಉಪ ರಾಷ್ಟಪತಿಗಳ ಮೂರು ವರ್ಷಗಳ ಅಧಿಕಾರಾವಧಿಯ ಘಟನೆಗಳನ್ನು ಒಳಗೊಂಡ ಕನೆಕ್ಟಿಂಗ್ ಕಮ್ಯೂನಿಕೇಟಿಂಗ್ ಜೇಂಜಿಂಗ್ ಶೀರ್ಷಿಕೆಯ ಕೃತಿಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯ ಉಪರಾಷ್ಟಪತಿ ನಿವಾಸದಲ್ಲಿ ಬಿಡುಗಡೆ ಮಾಡಿದರು ಈ ಕೃತಿಯ ವಿದ್ಯುನ್ನಾನ ಆವೃತ್ತಿಗೆ ಇ ಬುಕ್ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಚಾಲನೆ ನೀಡಿದರು

ದೇಶ ವಿದೇಶಗಳ ಶ್ರವಾಸ ಸೇರಿದಂತೆ ಉಪ ರಾಷ್ಷವತಿಗಳ ವೈವಿಧ್ಯಮಯ ಚಟುವಟಿಕೆ ಕುರಿತ ಚಿತ್ರಗಳು ಹಾಗೂ ಮಾಹಿತಿಯನ್ನು ಇದು ಒಳಗೊಂಡಿರಲಿದೆ ರೈತರು ವಿಜ್ವಾನಿಗಳು ವೈದ್ಧರು ಯುವಜನಾಂಗ ಆಡಳಿತಗಾರರು ಕ್ಲೆಗಾರಿಕೋದ್ಯಮಿಗಳು ಹಾಗೂ ಕಲಾವಿದರು ಸೇರಿದಂತೆ ವಿವಿಧ ರಂಗದ ಜನರೊಂದಿಗೆ ಉಪರಾಷ್ಷಪತಿಗಳ ಸಂವಾದದ ತುಣುಕುಗಳನ್ನು ಇದು ಒಳಗೊಂಡಿರಲಿದೆ ವಿವಿಧ ದೇಶಗಳಿಗೆ ಉಪ ರಾಷ್ಟಪತಿಗಳ ಪ್ರವಾಸ ಜಾಗತಿಕ ನಾಯಕರೊಂದಿಗೆ ಅವರ ಸಂವಾದ ಹಾಗೂ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣಕ್ಷೆ ಸಂಬಂಧಿಸಿದ ವಿವರಗಳನ್ನು ಕೃತಿ ಒಳಗೊಂಡಿರಲಿದೆ ಮಣಿಪುರದಲ್ಲಿ ಆಡಳಿತರೂಢ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಸರ್ಕಾರ ವಿಶ್ವಾಸಮತ ಗೆದ್ಗಿದೆ ನಿನ್ನೆ ನಡೆದ ವಿಧಾನಸಭೆ ವಿಶೇಷ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಎನ್ ಬಿರೇನ್ಸಿಂಗ್ ನೇತೃತ್ವದ ಸರ್ಕಾರದ ಪರವಾಗಿ ಎನ್ಪಿಪಿ ಎನ್ಪಿಎಫ್ ಲೋಕಜನಶಕ್ತಿ ಪಕ್ಷದ ಶಾಸಕರು ಮತ ಹಾಕಿದರು

ಲೆಬನಾನ್ ಪ್ರಧಾನಿ ಪಸನ್ ದಿಯಾಬ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ರಾಜಧಾನಿ ಬ್ಚೆರೂತ್ನಲ್ಲಿ ನಡೆದ ಸ್ವೋಟದ ಹಿನ್ನೆಲೆಯಲ್ಲಿ ವ್ಯಾಪಕ ಸಾರ್ವಜನಿಕ ಪ್ರತಿಭಟನೆಗಳು ವ್ಯಕ್ತವಾದ್ದರಿಂದ ಅವರು ಪ್ರಧಾನಮಂತ್ರಿ ಸ್ಲಾನಕ್ಕೆ ರಾಜೀನಾಮೆ ನೀಡಿದ್ದಾರೆ